ಒಂಭತ್ತು ಸಾವಿರದ ಒಂದು ನೂರು ಕೋಟಿ ರೂಪಾಯಿಗೂ ಅಧಿಕ ಮೌಲ್ಲದ ರಕ್ಷಣಾ ಉಪಕರಣಗಳನ್ನು ಖರೀದಿಸಲು ರಕ್ಷಣಾ ಖರೀದಿ ಮಂಡಳಿ ಅನುಮೋದನೆ

ಶಿವಕುಮಾರ್ ವಿರುದ್ದ ತೆರಿಗೆ ವಂಚನೆ ಹಾಗೂ ಹಣ ಅಕ್ರಮ ವರ್ಗಾವಣೆ ಪ್ರಕರಣ ದಾಖಲಿಸಿದ ಜಾರಿ ನಿರ್ದೇಶನಾಲಯ

ಬನಾರಸ್ ಹಿಂದೂ ವಿಶ್ವವಿದ್ಯಾಲಯವನ್ನು ಪೂರ್ವ ಭಾರತದ ವೈದ್ಯಕೀಯ ಕೇಂದ್ರವಾಗಿ ಅಭಿವೃದ್ಲಿಪಡಿಸಲಾಗುವುದು ಎಂದು ಅವರು ಭರವಸೆ ನೀಡಿದ್ಲಾರೆ

ಬನಾರಸ್ ಹಿಂದೂ ವಿಶ್ವವಿದ್ಯಾಲಯದಲ್ಲಿ ಸಾರ್ವಜನಿಕರನ್ನುದ್ಲೇಶಿಸಿ ಮಾತನಾಡಿದ ಅವರು ಮುಂದಿನ ವರ್ಷ ಪ್ರವಾಸಿ ಭಾರತೀಯ ದಿನವನ್ನು ಕಾಶಿಯಲ್ಲಿ ಆಯೋಜಿಸಿರುವುದರಿಂದ ಇದೀಗ ಎಲ್ಲರ ಕಣ್ಣು ಕಾಶಿಯತ್ತ ನೆಟ್ಟದೆ ಸಾಂಸ್ಕತಿಕ ಪರಂಪರೆಯನ್ನು ಬಿಂಬಿಸುವ ಪ್ರದರ್ಶನವನ್ನು ಅನಿವಾಸಿ ಭಾರತೀಯ ಸಹೋದರರಿಗಾಗಿ ಆಯೋಜಿಸಬೇಕು ಎಂದು ಪ್ರಧಾನಮಂತ್ರಿ ಮನವಿ ಮಾಡಿದರು ಆಯುಷ್ಸಾನ್ ಭಾರತ್ ಯೋಜನೆಯೊಂದಿಗೆ ಸಹಭಾಗಿಯಾಗಿರುವುದಕ್ಕೆ ಉತ್ತರ ಪ್ರದೇಶ ಸರ್ಕಾರಕ್ಕೆ ಪ್ರಧಾನಮಂತ್ರಿ ಇದೇ ವೇಳೆ ಅಭಿನಂದನೆ ಸಲ್ಲಿಸಿದರು

ನವದೆಪಲಿಯಲ್ಲಿ ಸುದ್ಗಿಗಾರರೊಂದಿಗೆ ಮಾತನಾಡಿದ ಅವರು ಎಚ್ಎಎಲ್ನ್ನು ಬಲಪಡಿಸುವುದು ಯುಪಿಎ ಸರ್ಕಾರದ ಕರ್ತವ್ಯವಾಗಿತ್ತು ರಫೇಲ್ ತಯಾರಕರಾದ ಡೆಸಲ್ಸ್ ನಡುವಿನ ಒಪ್ಪಂದದಲ್ಲಿ ಎಚ್ಎಎಲ್ಗೆ ಹೆಚ್ಚಿನ ಅವಕಾಶಗಳನ್ನು ನೀಡಬೇಕಿತ್ತು ಆದರೆ ಯುಪಿಎ ಸರ್ಕಾರ ರಫೇಲ್ ಒಪ್ಪಂದದಿಂದ ಒಂದುಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ನ್ನು ದೂರವಿಟ್ಟಿತ್ತು ಎಂದು ದೂರಿದರು ಒಪ್ಪಂದದ ಕುರಿತು ಕಾಂಗ್ರೆಸ್ ಮಾಡಿರುವ ಆರೋಪವನ್ನು ತಳ್ಳಿ ಹಾಕಿರುವ ನಿರ್ಮಲಾ ಸೀತಾರಾಮನ್ ಕೇಂದ್ರ ಸರ್ಕಾರದ ವಿರುದ್ದ ಕಾಂಗ್ರೆಸ್ ನಿರಾಧಾರ ಆರೋಪಗಳನ್ನು ಮಾಡುತ್ತಿದೆ ಕಾಂಗ್ರೆಸ್ ಮಾಡಿದ್ದ ಒಪ್ಪಂದ ಅತ್ಯುತ್ತಮವಾಗಿದ್ದರೆ ಏಕೆ ಅದನ್ನು ಮುಂದುವರಿಸಿಲ್ಲ

ಸೇನೆಯ ಬಲವನ್ನು ಕಡಿಮೆ ಮಾಡುವ ಯಾವುದೇ ಪ್ರಸ್ತಾಪ ಸರ್ಕಾರದ ಮುಂದಿಲ್ಲ ಎಂದು ಅವರು ಸ್ಪಷ್ಟಪಡಿಸಿದರು ಕಾಂಗ್ರೆಸ್ ನಾಯಕ ಎ

ಆ್ಲಂಟನಿ ಅವರು ಇತ್ತೀಚೆಗೆ ರಫೇಲ್ ಒಪ್ಪಂದದ ವಿಷಯವನ್ನು ಎನ್ಡಿಎ ಸರ್ಕಾರ ಬಹಿರಂಗಪಡಿಸುತ್ತಿಲ್ಲ ಈ ಬಗ್ಗೆ ಜಂಟಿ ಸಂಸದೀಯ ಸಮಿತಿಯಿಂದ ತನಿಖೆ ನಡೆಸಬೇಕು ಎಂದು ಒತ್ತಾಯಿಸಿದ್ದರು

ನ್ಯಾಯಮೂರ್ತಿಗಳಾದ ರಂಜನ್ ಗೊಗೊಯ ನವೀನ್ ಸಿನ್ನ ಮತ್ತು ಕೆ ಎಂ

ಪ್ರಕರಣಕ್ಕೆ ಸಂಬಂಧಿಸಿ ಇನ್ನಷ್ನು ದಾಖಲೆಗಳನ್ನು ಸಲ್ಲಿಸಬೇಕಿದೆ ಎಂದು ಅರ್ಜೆದಾರ ವಕೀಲ ಎಂ

ಶರ್ಮಾ ಪೀಠಕ್ಕೆ ತಿಳಿಸಿದರು

ಫ್ರಾನ್ಸ್ಸೊಂದಿಗೆ ಮಾಡಿರುವ ಯುದ್ದವಿಮಾನ ಖರೀದಿ ಒಪ್ಪಂದದಲ್ಲಿ ಭಾರಿ ವ್ಯತ್ಯಾಸವಿದೆ ಈ ಒಪ್ಪಂದಕ್ಕೆ ತಡೆ ನೀಡಬೇಕು ಎಂದು ಅರ್ಜಿಯಲ್ಲಿ ಶರ್ಮಾ ಒತ್ತಾಯಿಸಿದರು

ಈ ಯೋಜನೆಯು ಬಾಂಗ್ಲಾ ಮತ್ತು ಭಾರತದ ನಡುವಿನ ಸ್ನೇಹ ಸಂಬಂಧಕ್ಕೆ ಮತ್ತಷ್ಟು ಬಲ ನೀಡಲಿದೆ ಕಡಿಮೆ ದರದಲ್ಲಿ ಇಂಧನ ಪೂರ್ಸೆಸಲು ಈ ಪ್ಲೆಪ್ಲ್ಲೆನ್ ಸಹಕಾರಿಯಾಗಲಿದೆ ಎಂದು ಹೇಳಿದರು ಡಾಕಾ ಟೊಂಗಿ ಜೊಯಿದೆಬುಪುರ ರೈಲ್ವೆ ಯೋಜನೆ ಎರಡು ದೇಶಗಳ ನಡುವಿನ ಸಂಪರ್ಕ ಮತ್ತು ಆದಾಯ ವೃದ್ದಿಗೆ ನೆರವಾಗಲಿದೆ ಬಾಂಗ್ಲಾದೇಶ ಭಾರತದ ಒಂದು ಕುಟುಂಬವಾಗಿದ್ದು ಈ ಎರಡು ಯೋಜನೆಗಳು ಉಭಯದೇಶಗಳ ಜನರ ನಡುವಿನ ಸಂಪರ್ಕಕ್ಕೆ ಮತ್ತಷ್ಟು ನೆರವಾಗಲಿದೆ ಎಂದರು ಕಳೆದ ಏಪ್ರಿಲ್ನಲ್ಲಿ ವಿದೇಶಾಂಗ ಕಾರ್ಯದರ್ತಿ ವಿಜಯ್ ಗೋಖಲೆ ಅವರು ಢಾಕಾಗೆ ಭೇಟಿ ನೀಡಿದ್ದ ವೇಳೆ ಪ್ನೆಪ್ಲ್ಲೆನ್ ನಿರ್ಮಾಣ ಕುರಿತ ಒಪ್ಪಂದಕ್ಕೆ ಉಭಯ ದೇಶಗಳು ಸಹಿ ಹಾಕಿದ್ದವು

ಈ ಲಾಂಛನವನ್ನು ರೈಲು ಏರ್ ಇಂಡಿಯಾ ವಿಮಾನಗಳು ಸರ್ಕಾರಿ ಬಸ್ಗಳು ಸರ್ಕಾರಿ ವೆಬ್ಸೈಟ್ಗಳು ಸರ್ಕಾರಿ ಜಾಹೀರಾತುಗಳಲ್ಲಿ ಅಳವಡಿಸಲಾಗುತ್ತದೆ

ಸಭೆಯಲ್ಲಿ ಕರ್ನಾಟಕ ಪುದುಚೆರಿ ಮುಖ್ಯಮಂತ್ರಿಗಳು ತಮಿಳುನಾಡು ಉಪ ಮುಖ್ಯಮಂತ್ರಿ ಆಂಧಪ್ರದೇಶ ಮತ್ತು ಕೇರಳ ರಾಜ್ಯಗಳ ಸಚಿವರು ಪಾಲ್ಗೊಂಡಿದ್ದರು

ದಕ್ಷಿಣ ರಾಜ್ಯಗಳ ಆಂತರಿಕ ಭದ್ರತೆ ಹಾಗೂ ಕಾನೂನು ಸುವ್ಯವಸ್ಥೆಗೆ ಸಂಬಂಧಿಸಿದಂತೆ ಸಭೆಯಲ್ಲಿ ಚರ್ಚಿಸಲಾಯಿತಲ್ಲದೆ ಅಂತಾರಾಜ್ಞ ಸಮಸ್ಲೆಗಳಿಗೆ ಪರಿಹಾರ ಕುರಿತೂ ಸಮಾಲೋಚನೆ ನಡೆಸಲಾಯಿತು ಎಂದು ಅವರು ವಿವರಿಸಿದರು

ರಕ್ಷಣಾ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಸಮಿತಿ ಸಭೆಯಲ್ಲಿ ಆಕಾಶ್ ಮಿಸೇಲ್ ಸಿಸ್ಸಮ್ನ ಎರಡು ರೆಜಮೆಂಟ್ಗಳನ್ನು ಖರೀದಿಸಲು ಅನುಮತಿ ನೀಡಲಾಗಿದೆ ನೀರಿನಡಿ ಉಸಿರಾಡುವ ಸಾಧನಗಳ ವಿನ್ಯಾಸ ಮತ್ತು ಅಭಿವೃದ್ಧಿಪಡಿಸಲು ಮಂಡಳಿಯು ಅನುಮತಿ ನೀಡಿದೆ ಗೈಡೆಡ್ ವೆಪನ್ಸ್ ಸಿಸ್ಟಮ್ನ ಪರೀಕ್ಷಾ ಉಪಕರಣಗಳ ವಿನ್ವಾಸ ಮತ್ತು ಅಭಿವೃದ್ದಿಗೂ ಮಂಡಳ ಅನುಮತಿ ನೀಡಿದೆ ಡಿಆರ್ಡಿಒ ಇದನ್ನು ದೇಶಿಯವಾಗಿ ಅಭಿವೃದ್ದಿಪಡಿಸಲಿದೆ

ಶಿವಕುಮಾರ್ ಹಾಗೂ ಇತರ ಕೆಲವರ ವಿರುದ್ದ ತೆರಿಗೆ ವಂಚನೆ ಆರೋಪ ಹಾಗೂ ಹವಾಲಾ ವಹಿವಾಟು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಜಾರಿ ನಿರ್ದೇಶನಾಲಯ ಪಣ ದುರ್ವ್ಲವಹಾರ ಪ್ರಕರಣವನ್ನು ದಾಖಲಿಸಿಕೊಂಡಿದೆ

ಶಿವಕುಮಾರ್ ವಿರುದ್ದ ಈ ವರ್ಷದ ಆರಂಭದಲ್ಲಿ ವರಮಾನ ತೆರಿಗೆ ಇಲಾಖೆ ಸಲ್ಲಿಸಿದ್ದ ಆರೋಪ ಪಟ್ಟಿ ಆಧಾರದ ಮೇಲೆ ಈ ಪ್ರಕರಣವನ್ನು ದಾಖಲಿಸಿಕೊಳ್ಳಲಾಗಿದೆ ಅಕ್ರಮ ತೆರಿಗೆ ವಂಚನೆ ಹಾಗೂ ಕೋಟ್ನಂತರ ರೂಪಾಯಿಗಳ ಹವಾಲಾ ವಹಿವಾಟು ಕುರಿತು ವರಮಾನ ತೆರಿಗೆ ಇಲಾಖೆ ಬೆಂಗಳೂರಿನ ವಿಶೇಷ ನ್ನಾಯಾಲಯದಲ್ಲಿ ಇವರ ವಿರುದ್ಧ ಆರೋಪ ಪಟ್ಟಿ ಸಲ್ಲಿಸಿತ್ತು ಶಿವಕುಮಾರ್ ಮತ್ತು ಎಸ್

ಶರ್ಮಾ ಅವರು ಇತರ ಮೂವರು ಆರೋಪಿಗಳ ನೆರವಿನೊಂದಿಗೆ ದಾಖಲಾತಿ ಇಲ್ಲದ ಭಾರಿ ಮೊತ್ತದ ಪಣವನ್ನು ಪವಾಲಾ ಮಾರ್ಗದಲ್ಲಿ ವರ್ಗಾವಣೆ ಮಾಡುತ್ತಿದ್ದರು ಎಂದು ವರಮಾನ ತೆರಿಗೆ ಇಲಾಖೆ ದೂರಿದೆ

ಹೊಸ ಮಾರ್ಗದರ್ಶಿ ನಿಯಮಗಳನ್ನು ಶೀಘವೇ ಬಿಡುಗಡೆ ಮಾಡಲಾಗುವುದು ಎಂದು ಸೆಬಿ ಅಧ್ಯಕ್ಷ ಅಜಯ್ ತ್ಯಾಗಿ ತಿಳಿಸಿದ್ದಾರೆ ಸೂಕ್ಷ್ಮ ಸರಕುಗಳನ್ನು ಹೊರತುಪಡಿಸಿ ಇತರ ಸರಕುಗಳ ಮಾರಾಟಕ್ಕೆ ವಿದೇತಿ ಹೂಡಿಕೆದಾರರಿಗೆ ಸೆಬಿ ಅನುಮತಿ ನೀಡಲಿದೆ ಸೆಬಿಯು ನಿಯಮಗಳನ್ನು ಸರಳಕರಣಗೊಳಿಸುವ ತಿದ್ಲುಪಡಿಗೆ ಅನುಮೋದನೆ ನೀಡಿದೆ ಎಂದು ಅವರು ತಿಳಿಸಿದ್ದಾರೆ ಮುಖ್ಯಚುನಾವಣಾ ಆಯುಕ್ತ ಒ

ರಾವತ್ ಆಯುಕ್ತರಾದ ಸುನೀಲ್ ಅರೊರ ಮತ್ತು ಅಶೋಕ್ ಲಾವಸ ಅವರ ನೇತೃತ್ವದ ಕೇಂದ್ರ ಚುನಾವಣಾ ಆಯೋಗದ ತಂಡ ಎರಡು ದಿನಗಳ ಭೇಟಿಗಾಗಿ ರಾಜಸ್ತಾನಕ್ಕೆ ಆಗಮಿಸಿದೆ ಜೈಪುರದಲ್ಲಿಂದು ಈ ತಂಡ ಸರ್ಕಾರದ ಮುಖ್ಯಕಾರ್ಯದರ್ಶಿ ಡಿಜಿಪಿ ಮತ್ತು ಇತರ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದೆ ಮುಂಬರುವ ರಾಜ್ಲವಿಧಾನಸಭಾ ಚುನಾವಣೆಯ ಸಿದ್ದತೆಗಳಿಗೆ ಸಂಬಂಧಿಸಿ ಸಭೆಯಲ್ಲಿ ಚರ್ಚೆ ನಡೆದಿದೆ

ಈ ಅಪಘಾತಕ್ಕೆ ಇಶ್ರೇಲ್ ನೇರ ಕಾರಣ ಎಂದು ಮಾಸ್ತೋ ಆರೋಪಿಸಿದೆ

ಈ ಬಗ್ಗೆ ಸ್ಪಷ್ಟನೆ ನೀಡಬೇಕು ಎಂದು ರಷ್ಯಾ ಒತ್ತಾಯಿಸಿದೆ

ಟೆಹರಾನ್ ಮೇಲೆ ಅಮೆರಿಕಾ ಮತ್ತೊಂದು ಸುತ್ತಿನ ನಿರ್ಬಂಧಗಳನ್ನು ವಿಧಿಸಿದ ಮಧ್ಯೆಯೇ ಪೆಟ್ರೋಲಿಯಂ ರಫ್ತು ದೇಶಗಳ ಸಂಘಟನೆ ಒಪೆಕ್ ಇರಾನ್ ಸಂಘಟನೆಯ ಪ್ರಮುಖ ಸದಸ್ಯ ದೇಶವಾಗಿಯೇ ಉಳಿಯಲಿದೆ ಎಂದು ಹೇಳಿದೆ